ಅನಿರ್ಧಿಷ್ಟಾವಧಿಗೆ ಸಂಸತ್ ಕಲಾಪ ಮುಂದೂಡಿಕೆ ಇಂದು ರಾಷ್ಷೀಯ ಇಂಧನ ಸಂರಕ್ಷಣಾ ದಿನ ರಾಷ್ಷ ಮಟ್ಟದ ಚಿತ್ರಕಲಾ ಸ್ವರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಮರನ್ಕಾರ ಪ್ರದಾನ ಬೂತಾಯಿ ಮೀನಿಗೆ ಈ ಬಾರಿಯೂ ಬರ ಡಾಕ್ಟರ್ ಗೋಪಾಲಕ್ಪಷ್ಣನ್ ಕಳವಳ ಟೀಯೆಸ್ಲಾರ್ ಹಾಗೂ ಮೊಹರೆ ಪಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರಕಟ ಜನವರಿಯಲ್ಲಿ ಪ್ರಶಸ್ತಿ ಪ್ರದಾನ ಈಗ ವಾರ್ತೆಗಳ ವಿವರ ಅನಿರ್ಧಿಷ್ಟಾವಧಿಗೆ ನಿನ್ನೆ ಮುಂದೂಡಲಾದ ಸಂಸತ್ ಚಳಿಗಾಲದ ಅಧಿವೇಶನ ಫಲಪ್ರದವಾಗಿತ್ತು ಎಂದು ಸಂಸದೀಯ ವ್ನವಹಾರಗಳ ಖಾತೆ ಸಚಿವ ಪ್ರಲ್ಪಾದ ಜೋತಿ ತಿಳಿಸಿದ್ದಾರೆ ದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಅಧಿವೇಶನ ಹಲವು ವಿಶೇಷತೆಗಳಿಂದ ಕೂಡಿತ್ತು

ಇದರಲ್ಲಿ ಪೌರತ್ವ ತಿದ್ದುಪಡಿ ವಿಧೇಯಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮೀಸಲಾತಿ ಮುಂದುವರಿಕೆ ಸಂವಿಧಾನ ತಿದ್ದುಪಡಿ ಮಸೂದೆ ತೃತೀಯ ಲಿಂಗಿಗಳ ಪಕ್ಷುಗಳ ಸಂರಕ್ಷಣೆ ಮಸೂದೆಯಂತಹ ಮಹತ್ವದ ಮಸೂದೆಗಳು ಅನುಮೋದನೆ ಪಡೆದಿವೆ ಎಂದು ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಹೇಳಿದರು ಇಂದು ರಾಷ್ಟೀಯ ಇಂಧನ ಸಂರಕ್ಷಣಾ ದಿನ

ರಾಷ್ಷೀಯ ಇಂಧನ ಸಂರಕ್ಷಣಾ ದಿನದ ಅಂಗವಾಗಿ ನವೀಕರಿಸಬಹುದಾದ ಇಂಧನ ಮೂಲಗಳು ಹಾಗೂ ಇಂಧನ ಸಚಿವಾಲಯದ ರಾಜ್ಯಮಂತ್ರಿ ಆರ್

ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಸಾರ್ವಜನಿಕ ಜಾಗೃತಿ ಹಾಗೂ ಅರಿವು ಮೂಡಿಸಲು ಬಿಜೆಪಿ ನಿರ್ಧರಿಸಿದೆ ಎಂದು ಶಾಸಕ ಕೆ

ಈ ನುಡಿ ಜಾತ್ರೆಯಲ್ಲಿ ಭಾಗವಹಿಸಲಿಟ್ಟಿಸುವವರು ಪ್ರತಿನಿಧಿಯಾಗಿ ತಮ್ಮ ಆಯಾ ಜಿಲ್ಲೆಗಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಥವಾ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತಮ್ಮ ಪೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷ ಪಿ ಮಲ್ಲಿಕಾರ್ಜುನ ತಿಳಿಸಿದ್ದಾರೆ

ಅವಧಿ ಮೀರಿ ಬಂದ ಕೋರಿಕೆಗಳಿಗೆ ಹಾಗೂ ಸಮ್ಮೇಳನ ನಡೆಯುವ ಸ್ಥಳದಲ್ಲಿ ಪ್ರತಿನಿಧಿಗಳ ನೋಂದಣಿಗೆ ಅವಕಾಶವಿರುವುದಿಲ್ಲ ಎಂದು ಅವರು ಸ್ಪಷ್ಟ ಪಡಿಸಿದ್ದಾರೆ ರಾಜ್ಯದಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಪ್ರಾಥಮಿಕ ಪಂತದಿಂದಲೇ ಕಲಿಯುವಂತಾಗಬೇಕು ಎಂಬ ಉದ್ದೇಶದಿಂದ ಕನ್ನಡ ಭಾಷಾ ಕಲಿಕಾ ಅಧಿನಿಯಮ ಜಾರಿಗೆ ತರಲಾಗಿದೆ ಎಂದು ಕನ್ನಡ ಅಭಿವೃದ್ಧಿ ಪುಧಿಕಾರ ಅಧ್ಯಕ್ಷ ಟಿ

ನಾಗಾಭರಣ ಹೇಳಿದ್ದಾರೆ ಬೆಂಗಳೂರಿನ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಶೈಯ ಸಭಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆಯೋಜಿತವಾಗಿದ್ದ ಸಭೆಯಲ್ಲಿ ಅವರು ಮಾತನಾಡಿ ಅಧಿಕಾರಿಗಳು ಅಧಿನಿಯಮದ ಸಮರ್ಪಕ ಅನುಷ್ಠಾನಕ್ಕೆ ಬದ್ದರಾಗಬೇಕು ಮನನ ಮಾಡಿಕೊಂಡು ಗುರಿ ಸಾಧನೆಗೆ ಶಿಕ್ಷಕರನ್ನು ಹುರಿದುಂಬಿಸಬೇಕು ಅಧಿಕಾರಿಗಳೇ ಓದಿಕೊಳ್ಳದಿರುವುದು ತಮ್ಮ ಗಮನಕ್ಕೆ ಬಂದಿದೆ ಎಂದು ಟಿ

ನಾಗಾಭರಣ ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸಮುದ್ರದಲ್ಲಿ ಹೇರಳವಾಗಿ ಸಿಗುತ್ತಿದ್ದ ಬೂತಾಯಿ ಮೀನು ಈ ಬಾರಿಯೂ ಕಡಿಮೆಯಾಗಲಿದೆ ಎಂದು ಕೊಚ್ವಿನ್ನ ಸೆಂಟ್ರಲ್ ಮೆರೈನ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣನ್ ಕಳವಳ ವ್ಯಕ್ತ ಪಡಿಸಿದ್ದಾರೆ

ಸಮುದ್ರದ ಮೇಲ್ಟೈತಾಪಮಾನ ಏರಿಕೆಯಾದರೆ ಬೂತಾಯಿ ಸಂತಾನೋತ್ಪತ್ತಿ ಕ್ಷೀಣವಾಗುತ್ತದೆ ಎಂದವರು ವಿಶ್ಲೇಷಿಸಿದರು ದಿಲ್ಲಿಯ ಸಹಾಯಕ ಮಹಾನಿರ್ದೇಶಕ ಡಾಕ್ಟರ್ ಪ್ರವೀಣ್ ಪುತ್ರನ್ ಮಾತನಾಡಿ ಭಾರತೀಯ ಮೀನುಗಾರಿಕೆ ನಿಯಂತ್ರಣ ಮತ್ತು ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರ ರಾಷ್ಟೀಯ ಸಮುದ್ರ ಮೀನುಗಾರಿಕೆ ಮಸೂದೆಯನ್ನು ಅಂತಿಮಗೊಳಿಸುವ ಪ್ರಕ್ರಿಯೆಯಲ್ಲಿದೆ ಎಂದರು ಉಳ್ಳಾಗಡ್ಡಿ ಬೆಲೆ ಏರಿಕೆಯಿಂದ ಸಂಕಷ್ಟ ಅನುಭವಿಸಿದ್ದ ಜನ ಹಾಗೂ ಹೋಟೆಲ್ ಉದ್ಯಮಿಗಳು ಬೆಲೆ ಸ್ವಲ್ಪ ಇಳಿಮುಖವಾದ ಹಿನ್ನೆಲೆ ನಿಟ್ಟುಸಿರು ಬಿಡುವಂತಾಗಿದೆ

ಬೆಲೆ ಮತ್ತಷ್ಟು ಇಳಿಮುಖವಾಗುವ ನಿರೀಕ್ಷೆಯಿದೆ

ಮಹಾದೇವಪ್ಪ ಅವರು ಭಾಜನರಾಗಿದ್ದಾರೆ

ಶಿವಾನಂದ ಅವರು ಭಾಜನರಾಗಿದ್ದಾರೆ

ಜನೆವರಿ ಮೊದಲನೇ ವಾರದಲ್ಲಿ ನಡೆಯಲಿರುವ ವಿಶೇಷ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್

ಸರ್ಕಾರಿ ಕಚೇರಿಗಳ ಕಾರ್ಯ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಹಾಗೂ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ತ್ವರಿತವಾಗಿ ದೊರಕಿಸಿಕೊಡುವಲ್ಲಿ

ತಾಲೂಕು ಮಟ್ಟದಲ್ಲಿ ಕಂದಾಯ ಸೇವೆಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸ ಕಾರ್ಯಗಳಿದ್ದಲ್ಲಿ ಎಲ್ಲವೂ ಇನ್ನು ಮುಂದೆ ಇ ಕಚೇರಿ ವ್ಯವಸ್ಥೆಗಳ ಮೂಲಕ ಆಗಲಿದೆ

ಚಿತ್ರದುರ್ಗದ ಭೂ ವಿಜ್ಞಾನಿ ದೇವರಾಜ್ ರೆಡ್ಡಿ ಶಹಾಪುರದ ಶಾಂತಿಲಾಲ ರಾಕೋಡ ಬಳ್ಳಾರಿಯ ಸಾವಯವ ರೈತ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರಾದ ವಿಶ್ವನಾಥ ಸಜ್ಜನ ಹಾಗೂ ಬಾಗಲಕೋಟೆ ಜಿಲ್ಲೆಯ ಪ್ರಗತಿಪರ ರೈತ ಡಾಕ್ಟರ್ ಮಲ್ಲಣ್ಣ ನಾಗರಾಳ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ ಚುಟುಕು ಸುದ್ದಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಂಗನವಾಡಿಯಲ್ಲಿ

ದೌರ್ಜನ್ನಕ್ಕೆ ಒಳಗಾಗುವ ಮಹಿಳೆಯರಿಗೆ ತುರ್ತು ವೈದ್ಯಕೀಯ ಪೊಲೀಸ್ ನೆರವು ಚಿಕಿತ್ಸೆ ಕಾನೂನು ನೆರವು ಹಾಗೂ ಸಮಾಲೋಚನೆಯನ್ನು ಒಂದೇ ಸೂರಿನಡಿ ಒದಗಿಸುವ ಸಖಿ ಕೇಂದ್ರದ ಕಟ್ಟಡ ಕಾಮಗಾರಿಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಪಾಟೀಲ ಅವರು ಭೂಮಿ ಮೂಜೆ ನೆರವೇರಿಸಿದರು ಸಾರ್ವಜನಿಕರಿಗೆ ಅಗತ್ಯವಿರುವ ಜಾತಿ ಆದಾಯ ಮತ್ತು ರಹವಾಸಿ ಪ್ರಮಾಣಪತ್ರವನ್ನು ತಕ್ಷಣ ಪಡೆಯಲು ಅನುಕೂಲವಾಗುವಂತೆ ಸಾರ್ವಜನಿಕರಿಂದ ದಾಖಲೆ ಸಂಗ್ರಹಿಸಿ ಓವರ್ ದ ಕೌಂಟರ್ ಓಟೆ ಸಿ ಸಮೀಕ್ಷೆ ಧಾರವಾಡ ಜಿಲ್ಲೆಯಾದ್ಯಂತ ಆರಂಭಗೊಂಡಿದೆ

ಅನಿರ್ಧಿಷ್ಟಾವಧಿಗೆ ಸಂಸತ್ ಕಲಾಪ ಮುಂದೂಡಿಕೆ

ಟೀಯೆಸ್ಲಾರ್ ಪಾಗೂ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರಕಟ ಜನೆವರಿಯಲ್ಲಿ ಪ್ರಶಸ್ತಿ ಪ್ರದಾನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು